ಪಾಕ್ಲೋಂಗ್ನಲ್ಲಿ ಸಿಕ್ಕಿಂನ ಮೊದಲ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದ ಬಳಕ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು

ರಾಜ್ಲದಲ್ಲಿ ಸಾವಯವ ಕೃಷಿಗೆ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕ್ಲೆಗೊಂಡಿದೆ ಈ ಪ್ರದೇಶದಲ್ಲಿ ಸಾವಯವ ಮೌಲ್ಡ ಅಭಿವೃದ್ದಿ ಅಭಿಯಾನವನ್ನು ಆರಂಭಿಸಿದೆ

ನಾಗರಿಕ ವಿಮಾನಯಾನ ಖಾತೆ ಸಚಿವ ಸುರೇಶ್ ಪ್ರಭು ಮಾತನಾಡಿ ಸ್ವಂತ ವಿಮಾನ ನಿಲ್ದಾಣ ಹೊಂದಬೇಕು ಎಂಬ ಸಿಕ್ಕಿಂ ಜನರ ಕನಸು ಇಂದು ನನಸಾಗಿದೆ ಎಂದರು

ವಿರೋಧಪಕ್ಷದವರಿಗೆ ಚರ್ಚಿಸಲು ಬೇರೆ ವಿಷಯಗಳಲ್ಲ ಆದ್ದರಿಂದ ರಫೇಲ್ ಒಪ್ಪಂದದಂತಹ ಅನಗತ್ಯ ವಿಷಯಗಳನ್ನು ಚರ್ಚೆಗೆ ತರುತ್ನಿದ್ದಾರೆ ಎಂದು ಹೇಳಿದರು ಉತ್ತರ ಪ್ರದೇಶದ ಲಖನೌದಲ್ಲಿಂದು ನಡೆದ ಮಧ್ಯ ವಲಯ ಪರಿಷತ್ತಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಗೃಹಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಉತ್ತರಾಖಂಡ್ ಮುಖ್ಯಮಂತ್ರಿ ಮತ್ತು ಮಧ್ಯಪ್ರದೇಶ ಛತ್ತೀಸ್ಗಡದ ಸಚಿವರು ಭಾಗವಹಿಸಿದ್ದರು ಪರಿಷತ್ತಿನ ಸಭೆಯಲ್ಲಿ ರಸ್ತೆ ಸಾರಿಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ನಕ್ಲಲ್ ಹಿಂಸಾಚಾರ ತಡೆಗಟ್ಟುವಿಕೆ ಪೊಲೀಸ್ ಇಲಾಖೆಯ ಆಧುನೀಕರಣ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಾಭಿವೃದ್ದಿ ಕನಿಷ್ಠ ಬೆಂಬಲ ಬೆಲೆ ರಾಷ್ಟೀಯ ಆರೋಗ್ಲ ಯೋಜನೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದ ಸಮಸ್ಲೆಗಳ ಬಗ್ಗೆ ಚರ್ಚೆ ನಡೆಯಿತು ರಫೇಲ್ ಒಪ್ಪಂದವನ್ನು ರದ್ದುಪಡಿಸಲು ಕಾಂಗ್ರೆಸ್ ಸಂಚು ರೂಪಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ ನವದೆಹಲಿಯಲ್ಲಿಂದು ಪಕ್ಷದ ನಾಯಕ ಹಾಗೂ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಮಾತನಾಡಿ ಯುಪಿಎ ಅವಧಿಯಲ್ಲಿ ವಿವಾದಾತ್ತಕ ಶಸ್ತಾಸ್ತ ಮಾರಾಟಗಾರ ಸಂಜಯ್ ಭಂಡಾರಿ ಒಪ್ಪಂದದಲ್ಲಿ ಪಾಲುದಾರನಾಗಲು ವಿಫಲವಾದ ಕಾರಣ ಒಪ್ಪಂದ ಕಾರ್ಯರೂಪಕ್ಕೆ ಬರಲಿಲ್ಲ ಎಂದು ಆರೋಪಿಸಿದರು ಶಸ್ತಾಸ್ತ ಮಾರಾಟಗಾರ ಭಂಡಾರಿ ಯುಪಿಎ ಅಧ್ಯಕ್ಷರ ಅಳಿಯ ರಾಬರ್ಟ್ ವಾದ್ರಾ ಅವರೊಂದಿಗೆ ವ್ಲವಹಾರ ಸಂಬಂಧ ಹೊಂದಿದ್ದಾನೆ ವಾಧ್ರಾ ಅವರಿಗೆ ಸಂಬಂಧಿಸಿದ ಕಂಪನಿಯ ಪರವಾಗಿ ಕೆಲಸ ನಿರ್ವಹಿಸದೇ ಇದ್ಗುದಕ್ಕಾಗಿ ಫ್ರಾನ್ಸ್ನ ಡೆಸಾಲ್ಟ್ ಏವಿಯೇಷನ್ಗೆ ಪಾಠ ಕಲಿಸಲು ಕಾಂಗ್ರೆಸ್ ನಾಯಕತ್ವ ಮುಂದಾಗಿತ್ತು ಎಂದು ಆರೋಪಿಸಿದರು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಇಂದು ಒಡಿಸ್ತಾದ ಬಿಜೆಡಿ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳ ನಡೆಸಿದ್ದಾರೆ

ರಾಜ್ಲದ ಮಹಿಳೆಯರು ಬಿಜೆಪಿಯನ್ನು ಅಧಿಕಾರಕ್ಷೆ ತರಲಿದ್ದಾರೆ ಒಡಿಸ್ಸಾದ ಪ್ರಕೃತಿ ಸಂಪನ್ನೂಲ ಈ ದೇಶವನ್ನು ಅಭ್ಯುದಯದತ್ತ ಕೊಂಡೊಯ್ಲಲಿದೆ ಒಡಿಸ್ತಾದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಹಸಿಎನಿಂದ ಯಾರೊಬ್ಲರೂ ಮ್ಬತಪಡದಂತೆ ನೋಡಿಕೊಳ್ಲಲಿದೆ ಎಂದು ಅವರು ಭರವಸೆ ನೀಡಿದರು

ಈ ರಸ್ನೆ ಮೇಘಾಲಯ ಅಸ್ತಾಂ ಗಡಿಭಾಗದಲ್ಲಿದೆ

ಹಿಮಾಚಲ ಪ್ರದೇಶದ ಹಲವೆಡೆ ಸುರಿಯುತ್ತಿರುವ ಭಾರಿ ಮಳೆಯಿಂದ ರಾಜಧಾನಿ ಶಿಮ್ಲಾ ಸೇರಿದಂತೆ ಹಲವೆಡೆ ಜನಜೀವನ ಅಸ್ತವ್ಲಸ್ತಗೊಂಡಿದೆ ಭಾರಿ ಮಳೆಯಿಂದ ರಾಜ್ಯ ಮತ್ತು ರಾಷ್ಲೀಯ ಹೆದ್ದಾರಿ ಸೇರಿದಂತೆ ಹಲವು ರಸ್ತೆಗಳು ಸಂಪರ್ಕ ಕಡಿತಗೊಂಡಿವೆ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ

ಲಹೌಲ್ ಸ್ವಿಟಿ ಮತ್ತು ಕಿನ್ನೌರ್ ಜಿಲ್ಲೆಗಳಲ್ಲಿ ಹಿಮಪಾತವಾಗುವ ಮುನ್ನೆಚ್ಲರಿಕೆ ನೀಡಲಾಗಿದೆ

ವೆಂಕಯ್ಲನಾಯ್ದು ಕರೆ ನೀಡಿದ್ದಾರೆ ಹೈದರಾಬಾದಿನಲ್ಲಿ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ನಲ್ಲಿಂದು ವಿಜ್ವಾನಿಗಳನ್ನುದ್ದೇತಿಸಿ ಮಾತನಾಡಿದ ಅವರು ಸಾಮಾನ್ಯ ಜನರು ಅದರಲ್ಲೂ ವಿಶೇಷವಾಗಿ ರೈತರ ಅಗತ್ವಗಳಿಗೆ ವಿಜ್ಞಾನಿಗಳು ಹೆಚ್ಚಿನ ಆದ್ದತೆ ನೀಡಬೇಕು ದೇಶದ ನದಿಗಳ ಸಂಪರ್ಕ ಯೋಜನೆಗೆ ಉಪಗ್ರಹ ದತ್ತಾಂಶಗಳನ್ನು ಒದಗಿಸಬೇಕು ಎಂದು ಮನವಿ ಮಾಡಿದರು

ಉಪರಾಷ್ಷಪತಿ ಅವರು ಇದೇ ವೇಳೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಅಂಟಾರ್ಟಕಾದ ಇಸ್ರೋ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿದರು ಇದಕ್ಕೂ ಮೊದಲು ಮಾತನಾಡಿದ ಇಸ್ರೋ ಅಧ್ಲಕ್ಷ ಕೆ

ಕೇರಳ ಮೊಲೀಸರು ಬಿಷಪ್ ಅವರನ್ನು ಪಾಲಾ ಉಪಕಾರಾಗೃಹಕ್ಕೆ ಸ್ಥಳಾಂತರಿಸಿದ್ದಾರೆ ಇದೇ ವೇಳೆ ಫ್ರಾಂಕೋ ಮುಲಕ್ಕಲ್ ಅವರು ಸಲ್ಲಿಸಿದ್ದ ಜಾಮೀನು ಅರ್ಜೆಯನ್ನು ಕೇರಳ ಹೈಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ ಬಿಷಪ್ ಅವರನ್ನು ಕಳೆದ ಶುಕ್ರವಾರ ಕೊಚ್ಚಿಯಲ್ಲಿ ಬಂಧಿಸಲಾಗಿತ್ತು

ಬದಲಾವಣೆಗಾಗಿ ವಿಜ್ಞಾನ ಎಂಬುದು ಈ ವಿಜ್ಞಾನೋತ್ಸವದ ಪ್ರಮುಖ ಧ್ಯೇಯವಾಕ್ಯವಾಗಿದೆ

ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಜ್ಞಾನ ತಂತ್ರಜ್ಞಾನ ಬಾತೆ ಸಚಿವ ಡಾ ಹರ್ಷವರ್ಧನ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಸಾಧನೆಯನ್ನು ಸಂಭ್ರಮಿಸಲು ವಿದ್ಯಾರ್ಥಿಗಳು ಸಂಶೋಧಕರು ಅನ್ವೇಷಕರು ಕಲಾವಿದರು ಮತ್ತು ಸಾರ್ವಜನಿಕರನ್ನು ಒಂದುಗೂಡಿಸುವ ದೇಶದ ಅತಿ ದೊಡ್ಡ ವೇದಿಕೆ ಐಐಎಸ್ಎಫ್ ಆಗಿದೆ ಎಂದರು ಗೋವಾ ಸರ್ಕಾರದ ಸಚಿವ ಸಂಪುಟಕ್ಕೆ ಇಂದು ಸಂಜೆ ಇಬ್ಬರು ಸಚಿವರನ್ನು ಸೇರ್ಪಡೆಗೊಳಿಸಲಾಗಿದೆ ಪಣಜಿಯ ದೋನಾ ಪೌಲಾದ ರಾಜಭವನದಲ್ಲಿಂದು ರಾಜ್ಯಪಾಲರಾದ ಡಾ ಮೃದುಲಾ ಸಿನ್ಹಾ ಅವರು ಕರ್ಚೋರಮ್ ಬಿಜೆಪಿ ಶಾಸಕ ನೀಲೇಶ್ ಕಬ್ರಲ್ ಮತ್ತು ಮೊರ್ಮುಗಾಂವ್ ಕ್ಷೇತ್ರದ ಬಿಜೆಪಿ ಶಾಸಕ ಮಿಲಿಂದ್ ನಾಯಕ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು ನಗರಾಭಿವೃದ್ಧಿ ಸಚಿವ ಫ್ರಾನ್ಸಿಸ್ ಡಿಸೋಜಾ ಮತ್ತು ಇಂಧನ ಸಚಿವ ಪಾಂಡುರಂಗ ಮಡ್ಟೈಕರ್ ಅವರು ಅನಾರೋಗ್ಯದಿಂದ ಚಿಟಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಲಾಗಿದೆ ಇವರಿಗೆ ಖಾತೆಯನ್ನು ಇನ್ನೂ ಹಂಚಿಕೆ ಮಾಡಿಲ್ಲ ದೇಶದ ನೈಜ ನಾಗರಿಕರನ್ನು ರಾಷ್ಟೀಯ ನಾಗರಿಕರ ನೋಂದಣಿಯಿಂದ ಕೈಬಿಡುವುದಿಲ್ಲ ಎಂದು ಅಸ್ಸಾಂ ಸರ್ಕಾರ ಭರವಸೆ ನೀಡಿದೆ ಅಲ್ಲಿನ ವಿಧಾನಸಭೆಯಲ್ಲಿ ಕೇಳಲಾದ ಪ್ರಕ್ಷೆಯೊಂದಕ್ಕೆ ಉತ್ತರಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಚಂದ್ರಮೋಹನ್ ಪಟೋವರಿ ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ಎನ್ಆರ್ಸಿಯನ್ನು ನವೀಕರಿಸಲಾಗುತ್ತಿದೆ ಕರಡು ಎನ್ಆರ್ಸಿಯ ಆಧಾರದ ಮೇಲೆ ಯಾರೊಬ್ಬರ ವಿರುದ್ದವೂ ್ರಮ ಕೈಗೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ

ಇದು ಅಂತಿಮ ತೀರ್ಪಾಗಿದ್ದು ಇನ್ನೂ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲ ಎಂದು ಅಲ್ಲಿನ ನ್ಕಾಯಾಂಗ ಅಧಿಕಾರಿಗಳು ತಿಳಿಸಿದ್ದಾರೆ ಮಾಲ್ಜೀವ್ಸ್ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಅಬ್ದುಲ್ಲಾ ಯಮೀನ್ ಅವರು ಪರಾಭವಗೊಂಡಿದ್ದು ಪ್ರತಿಪಕ್ಷದ ಅಭ್ಯರ್ಥಿ ಇಬ್ರಾಹಿಂ ಮೊಹಮ್ನದ್ ಸೊಲಿಹ್ ಜಯಗಳಿಸಿದ್ದಾರೆ

ಬೆಲ್ಗ್ರೇಡ್ನಲ್ಲಿ ನಡೆಯುತ್ತಿರುವ ಸರ್ಬಿಯಾ ಜೂನಿಯರ್ ಮತ್ತು ಕೆಡೆಟ್ ಓಪನ್ ಪಂದ್ಲದ ಟೇಬಲ್ ಟೆನಿಸ್ನಲ್ಲಿ ಭಾರತದ ಬಾಲಕರ ಮತ್ತು ಬಾಲಕಿಯರ ತಂಡ ಜಯಗಳಿಸಿದೆ ಭಾರತದ ಎ ಮತ್ತು ಬಿ ತಂಡಗಳೆರಡು ಉತ್ತಮ ಸಾಧನೆ ಮಾಡಿವೆ